ಪ್ರಧಾನಮಂತ್ರಿ ನರೇಂದ್ರಮೋದಿ ಅಧ್ಯಕ್ಷತೆಯಲ್ಲಿ ಕಾನ್ಸುರದಲ್ಲಿಂದು ನಮಾಮಿ ಗಂಗೆ ಯೋಜನೆಯ ಪ್ರಗತಿ ಪರಿಶೀಲನಾ ಸಭೆ

ಜಾರ್ಖಂಡ್ ವಿಧಾನಸಭಾ ಚುನಾವಣೆ ನಾಲ್ನನೇ ಹಂತದ ಮತದಾನಕ್ಕೆ ಬಹಿರಂಗ ಪ್ರಚಾರ ಇಂದು ಸಂಜೆ ಮುಕ್ತಾಯ ಸೋಮವಾರ ಮತದಾನ

ಅಸ್ವಾಂನಲ್ಲಿ ಪರಿಸ್ತಿತಿ ನಿಯಂತ್ರಣದಲ್ಲಿದೆ ರಾಜ್ಯ ಡಿಜಿಪಿ ಭಾಸ್ತರ್ ಜ್ಲೋತಿ ಮಹಾಂತ ಮಾಹಿತಿ

ಅಮೆರಿಕ ಮತ್ತು ಚೀನಾ ನಡುವೆ ಮಹತ್ವದ ವಹಿವಾಟು ಒಪ್ಪಂದ

ಸಭೆಯ ಬಳಿಕ ನರೇಂದ್ರ ಮೋದಿ ಅವರು ಕಳೆದ ಕೆಲವು ವರ್ಷಗಳಲ್ಲಿ ನಮಾಮಿ ಗಂಗೆ ಯೋಜನೆಯಡಿ ನದಿಯ ಸ್ವಚ್ಗತೆಗೆ ಕೈಗೊಂಡಿರುವ ಕಾರ್ಯಕ್ರಮಗಳ ಪ್ರಗತಿಯ ಕುರಿತು ಪರಾಮರ್ಶೆ ನಡೆಸಲಿದ್ದಾರೆ ಉತ್ತರಪ್ರದೇಶ ಬಿಹಾರ ಹಾಗೂ ಉತ್ತರಾಖಂಡದ ಮುಖ್ಯಮಂತ್ರಿಗಳು ಪರಿಸರ ಸಚಿವ ಪ್ರಕಾಶ್ ಜಾವಡೇಕರ್ ಒಳಗೊಂಡಂತೆ ಕೇಂದ್ರ ಸಚಿವರುಗಳು ಹಾಗೂ ಕೇಂದ್ರ ಮತ್ತು ರಾಜ್ಯದ ಹಿರಿಯ ಅಧಿಕಾರಿಗಳು ಸಹ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ

ಧನಬಾದ್ ದೇವಗಢ ಗಿರಿದಿ ಮತ್ತು ಬೊಕಾರೊ ಈ ಜಿಲ್ಲೆಗಳಲ್ಲಿ ಚುನಾವಣೆ ನಡೆಯಲಿದೆ

ವಿವಿಧ ರಾಜಕೀಯ ಪಕ್ಷಗಳ ಪ್ರಮುಖ ನಾಯಕರು ಅಂತಿಮ ಹಂತದ ಬಿರುಸಿನ ಪ್ರಚಾರದಲ್ಲಿ ತೊಡಗಿದ್ದಾರೆ ಎಂದು ನಮ್ನ ಬಾತ್ತೀದಾರರು ವರದಿ ಮಾಡಿದ್ಗಾರೆ ತಾರಾ ಪ್ರಚಾರಕರು ಮತ್ತು ಪ್ರಮುಖ ನಾಯಕರುಗಳೆಲ್ಲ ಹಲವಾರು ಸಾರ್ವಜನಿಕ ಸಭೆಗಳು ಮತ್ತು ರ್ನಾಲಿಗಳನ್ನು ನಡೆಸುವ ಮೂಲಕ ಮತದಾರರ ಮನವೊಲಿಸಲು ಇನ್ನಿಲ್ಲದ ಕಸರತ್ತು ಮುಂದುವರಿಸಿದ್ದಾರೆ ಇಂದು ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ಹಾಗೂ ಪಕ್ಷದ ಕಾರ್ಯಾಧ್ಯಕ್ಷ ಜೆ

ನಡ್ಡಾ ಅವರು ಕೊಯ್ಲಾಂಚಲ ಮತ್ತು ಸಂತಾಲ ಪರಗಣ ಪ್ರಾಂತ್ಯಗಳಲ್ಲಿ ಹಲವಾರು ಸಾರ್ವಜನಿಕ ಸಭೆಗಳಲ್ಲಿ ಭಾಗವಹಿಸಲಿದ್ದಾರೆ

ಸಂಘಟನೆಯ ಮಹಾ ನಿರ್ದೇಶಕ ಲೆಫ಼ಿನೆಂಟ್ ಜನರಲ್ ಹರ್ಪಾಲ್ಸಿಂಗ್ ಅವರು ಗಡಿ ರಸ್ನೆಗಳ ಸಂಘಟನೆಯ ಕಾರ್ಯವಿಧಾನದ ಕುರಿತು ಪೂರ್ಣ ಮಾಹಿತಿ ನೀಡಿದರು ವಿಶೇಷವಾಗಿ ಗಡಿ ಪ್ರದೇಶಗಳಲ್ಲಿ ಸಶಸ್ತ ಪಡೆಗಳಿಗಾಗಿ ರಸ್ತೆ ಮೂಲ ಸೌಕರ್ಯಗಳ ಕಾರ್ಯನಿರ್ವಹಣೆ ಕುರಿತು ಪ್ರಸ್ತಾಪಿಸಲಾಯಿತು ಗಡಿ ಪ್ರದೇಶಗಳಲ್ಲಿ ವಾಸಿಸುವ ಜನರ ಜೀವನ ಮಟ್ಟ ಸುಧಾರಣೆ ನಿಟ್ಟನಲ್ಲಿ ಮೂಲ ಸೌಕರ್ಯಗಳನ್ನು ಅಭಿವೃದ್ದಿಪಡಿಸುತ್ತಿರುವ ಸಂಘಟನೆಯ ಪ್ರಯತ್ಯಕ್ಷೆ ರಕ್ಷಣಾ ಸಚಿವರು ಮೆಚ್ಚುಗೆ ವಕ್ಷಪಡಿಸಿದ್ದು ಸಭೆಯಲ್ಲಿ ನಡೆದ ಚರ್ಚೆ ಸಂದರ್ಭದಲ್ಲಿ ಸದಸ್ಯರು ನೀಡಿದ ಅಮೂಲ್ಯ ಸಲಹೆಗಳನ್ನು ಕೂಡ ಶ್ಲಾಘಿಸಿರುವುದಾಗಿ ಸಚಿವಾಲಯದ ಪ್ರಕಟಣೆ ತಿಳಿಸಿದೆ ಜಮ್ನು ಮತ್ತು ಕಾಶ್ವೀರದಲ್ಲಿ ಜನರ ಸಮಸ್ನೆಗಳನ್ನು ತ್ನರಿತವಾಗಿ ಬಗೆಹರಿಸುವ ಉದ್ಗೇತದಿಂದ ಕಟ್ಟುನಿಟ್ಲನ ವ್ವವಸ್ನೆಗಳನ್ನು ಸಜ್ನಗೊಳಿಸಲಾಗಿದೆ ಅಲ್ಲಿಯ ಉಪರಾಜ್ಲಪಾಲರ ಸಲಹೆಗಾರರಾದ ಕೆ

ಶರ್ಮಾ ಜಮ್ನು ನಗರದಲ್ಲಿ ಸಾರ್ವಜನಿಕ ಕುಂದುಕೊರತೆ ವಿಚಾರಣೆ ಶಿಬಿರದಲ್ಲಿ ಈ ಮಾಹಿತಿ ನೀಡಿದ್ದಾರೆ ಜನರ ಸಮಸ್ವೆಗಳ ನಿವಾರಣೆ ಹಾಗೂ ಹಲವು ಕಲ್ನಾಣ ಕಾರ್ಯಕ್ರಮಗಳ ತ್ವರಿತ ಅನುಷ್ನಾನದ ಬಾತರಿಗಾಗಿ ಸಂಬಂಧಿತ ಇಲಾಖೆಗಳಿಗೆ ಅಗತ್ಯ ನಿರ್ದೇಶನಗಳನ್ನು ನೀಡಿರುವುದಾಗಿ ಅವರು ತಿಳಿಸಿದರು ಜನರ ಅಹವಾಲುಗಳ ಕುರಿತಂತೆ ಸಂಬಂಧಪಟ್ಟ ಇಲಾಖೆಗಳಿಂದ ಕಾಲ ಕಾಲಕ್ಷೆ ವರದಿ ಪಡೆಯುವ ಮೂಲಕ ಸಕಾಲಕ್ಕೆ ಅವುಗಳನ್ನು ಬಗೆಹರಿಸಲಾಗುವುದು ಎಂದು ಅವರು ಹೇಳಿದರು

ಜಗನ್ ಮೋಹನ್ ರೆಡ್ಡಿ ಅವರ ನೇತೃತ್ವದಲ್ಲಿನ ರಾಜ್ಜ ಸಚಿವ ಸಂಪುಟ ಹೊಸ ಕಾನೂನುಗಳಾದ ಆಂಧಪ್ರದೇಶ ದಿಶಾ ಕಾಯ್ದೆ

ಮಹಿಳೆಯರ ಮೇಲೆ ತೀವ್ರತರ ದೌರ್ಜನ್ಯ ಎಸಗಿದ ಆರೋಪಿಗಳಿಗೆ ಮರಣದಂಡನೆ ಒಳಗೊಂಡಂತೆ ಕಠಿಣ ಶಿಕ್ಷೆ ವಿಧಿಸಲು ಕರಡು ದಿಶಾ ಕಾಯ್ದೆ ಅವಕಾಶ ಮಾಡಿಕೊಡಲಿದೆ ಇದರಡಿ ಮಹಿಳೆಯರು ಹಾಗೂ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಆ್ಯಸಿಡ್ ದಾಳಿ ಹಾಗೂ ಮಹಿಳೆಚುರಿಗೆ ಕಿರುಕುಳ ನೀಡುವವರ ವಿರುದ್ಧ ಕ್ರಮ ಕೈಗೊಳ್ಳಲೂ ಅವಕಾಶವಿರಲಿದೆ ಹದಿಮೂರು ವರ್ಷಗಳ ಹಿಂದೆ ಮುಂಬೈನಲ್ಲಿ ನಡೆದಿದ್ದ ರೈಲು ಸ್ಫೋಟ ಪ್ರಕರಣ ಸಂಬಂಧ ಮಹಾರಾಪ್ಷ ಭಯೋತ್ವಾದಕ ನಿಗ್ರಹ ದಳದ ಅಧಿಕಾರಿಗಳು ನಿಷೇಧಿತ ಸ್ಲೂಡೆಂಟ್ ಇಸ್ಲಾಮಿಕ್ ಮೂಮೆಂಟ್ ಆಫ್ ಇಂಡಿಯಾ ಸಿಮಿ ಸಂಘಟನೆಯ ಮತ್ತೊಬ್ಲ ಸದಸ್ತನನ್ನು ಬಂಧಿಸಿದ್ದಾರೆ

ಅಸ್ತಾಂನಲ್ಲಿ ಪರಿಸ್ತಿತಿ ನಿಯಂತ್ರಣದಲ್ಲಿದೆ ಎಂದು ಅಲ್ಲಿನ ಪೊಲೀಸ್ ಮಹಾನಿರ್ದೇಶಕ ಭಾಸ್ಕರ್ ಜ್ಲೋತಿ ಮಹಾಂತ ತಿಳಿಸಿದ್ದಾರೆ ಆಕಾಶವಾಣಿ ಬಾತ್ಗೀದಾರರ ಜೊತೆ ನಿನ್ನೆ ರಾತ್ರಿ ಮಾತನಾಡಿದ ಅವರು ಕಾನೂನು ಮತ್ತು ಸುವ್ವವಸ್ಥೆ ಕಾಪಾಡಲು ಹೆಚ್ಚುವರಿ ಪಡೆಗಳನ್ನು ನಿಯೋಜಿಸಲಾಗಿದೆ ಎಂದು ಹೇಳಿದರು

ಯಾವುದೇ ರೀತಿಯ ಅಹಿತಕರ ಘಟನೆಗಳು ಸಂಭವಿಸಿ ಪರಿಸ್ಥಿತಿ ಕ್ಲೆಮೀರಿ ಹೋಗದಂತೆ ಚಳುವಳಿಗಾರರು ಎಚ್ಚರವಹಿಸಬೇಕು ಎಂದು ಪೊಲೀಸ್ ಮಹಾನಿರ್ದೇಶಕರು ಮನವಿ ಮಾಡಿದ್ದಾರೆ ಪೌರತ್ವ ತಿದ್ದುಪಡಿ ಕಾಯ್ದೆ ವಿರುದ್ದದ ಈ ಹೋರಾಟದಲ್ಲಿ ಮಕ್ಕಳು ಯಾವುದೇ ರೀತಿಯ ಹಿಂಸಾಚಾರದಲ್ಲಿ ಪಾಲ್ಗೊಳ್ಳದಂತೆ ಪೋಷಕರು ಎಚ್ಚರ ವಹಿಸಬೇಕು ಎಂದು ಹೇಳರುವ ಅವರು ಪರಿಸ್ಟಿತಿ ಕೈಮೀರಿ ಹೋಗಲು ಅವಕಾಶ ನೀಡುವುದಿಲ್ಲ ಎಂದೂ ಹೇಳದ್ದಾರೆ

ಮೇಘಾಲಯದಲ್ಲಿ ಪೂರ್ವ ಖಾಸಿ ಗುಡ್ಡಗಾಡು ಜಿಲ್ಲೆಯ ಲುಮ್ನಿಯೆಂಜ್ರಿ ಮತ್ತು ಸದರ್ ಮೊಲೀಸ್ ಕಾಣಾ ವ್ಯಾಪ್ತಿಯಡಿ ಬರುವ ಪ್ರದೇಶಗಳಲ್ಲಿ ಒಂಬತ್ತು ಗಂಟೆಗಳ ಕಾಲ ಕಫ಼್ಯ್ಯೂ ಸಡಿಲಿಸಲಾಗಿದೆ

ಮತ್ತೆ ಈ ಪ್ರದೇಶಗಳಲ್ಲಿ ಸಂಜೆ ಏಳು ಗಂಟೆಯಿಂದ ಮುಂದಿನ ಆದೇಶದವರೆಗೆ ಕಫ್ಸ್ಟ್ಯೂ ಜಾರಿ ಮಾಡಲಾಗುವುದು ಎಂದು ಜಿಲ್ಲಾ ಮ್ಯಾಜಿಸ್ಲೇಟ್ ತಿಳಿಸಿದ್ದಾರೆ ಈ ನಡುವೆ ಮೇಘಾಲಯ ಡೆಮೋಕ್ರೇಟಕ್ ಒಕ್ಕೂಟದ ನಿಯೋಗವೊಂದು ಮುಖ್ಯಮಂತ್ರಿ ಕಾಮ್ರೆಡ್ ಕೆ ಸಂಗ್ನ ನೇತೃತ್ವದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಷಾ ಅವರನ್ನು ಭೇಟ ಮಾಡಿ ರಾಜ್ಯದಲ್ಲಿ ಇಂಟರ್ನಲ್ ಲ್ಯೆನ್ ಪರ್ಮಿಟ್ ಐಎಲ್ಒ ಜಾರಿಗೊಳಿಸುವಂತೆ ಆಗ್ರಹ ಪಡಿಸಿತು ನೆರೆಯ ಅಸ್ಲಾಂ ರಾಜ್ಯ ಎದುರಿಸುತ್ತಿರುವ ಪ್ರಕ್ಷುಬ್ದ ಪರಿಸ್ತಿತಿಯ ಕಾರಣದಿಂದ ಅಗತ್ತ ವಸ್ತುಗಳ ಕೊರತೆಯ ಬಗ್ಗೆ ಕೂಡ ನಿಯೋಗ ಗ್ವಹ ಸಚಿವರಿಗೆ ವಿವರ ನೀಡಿತು ಈ ಕುರಿತು ಅತಿ ಶೀಘ್ರದಲ್ಲಿ ಪರಿಶೀಲನೆ ನಡೆಸಲು ಗ್ರಹ ಸಚಿವರು ಸಮ್ನತಿಸಿದ್ಗಾರೆ

ಅವರು ಇಂದು ಬೆಳಗ್ಗೆ ಆನಂದ್ನಲ್ಲಿನ ರಾಷ್ಷೀಯ ಡೈರಿ ಅಭಿವೃದ್ದಿ ಮಂಡಳಿ ಆವರಣದಲ್ಲಿ ನಡೆಯಲಿರುವ ಗ್ರಾಮೀಣ ಪ್ರದೇಶಗಳ ನಿರ್ವಹಣಾ ಸಂಸ್ಥೆಯ ಸಂಸ್ಥಾಪನಾ ದಿನದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ ಮಧ್ಯಾಷ್ನ ನಾಯ್ದು ಅವರು ಛರುತರ್ ವಿದ್ನಾ ಮಂಡಳಿಯ ಅಮ್ನತ ಮಹೋತ್ಸವ ಸಮಾರಂಭದಲ್ಲಿ ಮುಖ್ನ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ನಾಳೆ ಬೆಳಗ್ಗೆ ವಲ್ಲಭ ವಿದ್ವಾ ನಗರದ ಸರ್ಧಾರ್ ಪಟೇಲ್ ವಿಶ್ವವಿದ್ನಾಲಯದಲ್ಲಿ ನಡೆಯಲಿರುವ ಫಟಿಕೋತ್ತವ ಸಮಾರಂಭದಲ್ಲಿ ಅತಿಥಿಯಾಗಿರಲಿದ್ದಾರೆ ನಂತರ ಅವರು ಗಾಂಧಿ ನಗರದ ಕಾರ್ಲೆನಲ್ಲಿರುವ ಗುಜರಾತ್ ಪೊಲೀಸ್ ಅಕಾಡೆಮಿಯಲ್ಲಿ ಅಲ್ಲಿನ ಪೊಲೀಸ್ ಸಿಬ್ಲಂದಿಗೆ ರಾಷ್ಷಪತಿಗಳ ಪೊಲೀಸ್ ಕಲರ್ಸ್ ಮರಸ್ತಾರವನ್ನು ಪ್ರದಾನ ಮಾಡಲಿದ್ದಾರೆ ನಾಳೆ ಸಂಜೆ ಉಪರಾಷ್ಷಪತಿ ಅವರು ಕಚ್ನ ಢೋರ್ಡೋದಲ್ಲಿ ನಡೆಯುತ್ತಿರುವ ರಣ್ ಉತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ

ವಿಶ್ಲದ ಈ ಎರಡು ಬ್ಲಹತ್ ಆರ್ಥಿಕತೆಗಳ ನಡುವಣ ವಹಿವಾಟು ಬಿಕ್ಕಟ್ಸು ಜಾಗತಿಕ ಆರ್ಥಿಕತೆಗೆ ದೊಡ್ಡ ಬೆದರಿಕೆಯನ್ನು ಒಡ್ಡಿತ್ತು ಮೊದಲ ಹಂತದ ಈ ಒಪ್ಪಂದ ಚೀನಾದ ಆರ್ಥಿಕತೆ ಮತ್ತು ವಹಿವಾಟು ವಲಯಕ್ಕೆ ರಚನಾತ್ಮಕ ಸುಧಾರಣೆಗಳು ಮತ್ತು ಇತರ ಮಾರ್ಪಾಟುಗಳ ಅಗತ್ನಕ್ಷೆ ಸಂಬಂಧಿಸಿದೆ

ಇದಕ್ಕೆ ಪ್ರತಿಯಾಗಿ ಅಮೆರಿಕದಿಂದ ಸೋಯಾಬೀನ್ ಕುಕ್ಕುಟ ಉತ್ಪನ್ನಗಳು ಮತ್ತು ಇತರ ಕೃಷಿ ಉತ್ಪನ್ನಗಳನ್ನು ತಾನು ಬೃಹತ್ ಪ್ರಮಾಣದಲ್ಲಿ ಖರೀದಿಸುವುದಾಗಿ ಚೀನಾ ಆಡಳಿತ ಸಹ ಅಮೆರಿಕಕ್ಕೆ ಭರವಸೆ ನೀಡಿದೆ

ಪ್ರಧಾನಿ ಬೋರಿಸ್ ಜಾನ್ಸನ್ ಅವರ ಕನ್ನರ್ವೇಟವ್ ಪಕ್ಷಕ್ಕೆ ಈ ಚುನಾವಣೆಯಲ್ಲಿ ನಿಚ್ಚಳ ಬಹುಮತ ದೊರೆತಿದೆ

ಚುನಾವಣೆಯಲ್ಲಿ ಮತ್ತೊಮ್ತೆ ಆಯ್ಲೆಯಾಗಿರುವ ಅಲ್ಲಿಯ ಮಾಜಿ ಗೃಹ ಕಾರ್ಯದರ್ತಿ ಪ್ರೀತಿ ಪಟೇಲ್ ಬೋರಿಸ್ ಜಾನ್ಲನ್ ಅವರ ನೂತನ ಸಂಪುಟದಲ್ಲಿ ಉನ್ನತ ಸ್ಥಾನ ಪಡೆಯುವ ನಿರೀಕ್ಷೆ ಇದೆ